ಶ್ರೀಲಂಕಾದಲ್ಲಿ ನೂತನ ಚುನಾಯಿತ ಪ್ರಧಾನಮಂತ್ರಿ ಮಹಿಂದಾ ರಾಜಪಕ್ಷೆ ಅವರಿಂದ

ಶೃಂಗಸಭೆಯ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಪ್ರಗತಿ ಹಾಗೂ ಬಲವರ್ಧನೆ ಕುರಿತು ಉಭಯ ನಾಯಕರು ಪರಾಮರ್ಶೆ ನಡೆಸಲಿದ್ದಾರೆ ಜಪಾನ್ ಸಹಯೋಗದಲ್ಲಿ ಕಳೆದೊಂದು ವರ್ಷದಲ್ಲಿ ಅನುಷ್ತಾನಗೊಂಡಿರುವ ವಿವಧ ಯೋಜನೆಗಳ ಕುರಿತು ಮೋದಿ ಮತ್ತು ಶಿಂಜೋ ಅಬೆ ಪರಾಮರ್ಶೆ ನಡೆಸಲಿದ್ದಾರೆ ಆರೋಗ್ಯ ಡಿಜಿಟಲ್ ತಂತ್ರಜ್ಞಾನ ಕೃಷಿ ಮತ್ತು ಆಹಾರ ಸಂಸ್ಕರಣೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಉಭಯ ಹಿತಾಸಕ್ತಿಯ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಹ ಶ್ವಂಗಸಭೆ ಸಂದರ್ಭದಲ್ಲಿ ಚರ್ಚೆ ನಿರೀಕ್ಷಿಸಲಾಗಿದೆ ಟೋಕಿಯೊದಲ್ಲಿ ಇಂದು ಬೆಳಗ್ಗೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ ಕೈಗಾರಿಕಾ ನಾಯಕರನ್ನುದ್ದೇಶಿಸಿ ಸಹ ಮಾತನಾಡಲಿದ್ದಾರೆ ಮೇಕ್ ಇನ್ ಇಂಡಿಯಾ ಕುರಿತ ವಿಚಾರ ಸಂಕಿರಣದಲ್ಲೂ ಮೋದಿ ಪಾಲ್ಗೊಳ್ಳಲಿದ್ದಾರೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಸಂಜಯ್ ಕಿಶನ್ ಕೌಲ್ ಮತ್ತು ಕೆ

ಜೋಸೆಫ್ ಅವರನ್ನು ಒಳಗೊಂಡ ಪೀಠ ಈ ಅರ್ಜಿಗಳ ವಿಚಾರಣೆ ನಡೆಸಲಿದೆ

ಮೂವರು ನ್ಯಾಯಮೂರ್ತಿಗಳ ಪೀಠ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನ ವಿರುದ್ದ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಲಿದೆ ಗಲ್ವ್ ದೇಶಗಳೊಂದಿಗೆ ಬಾಂಧವ್ಯ ಬಲವರ್ಧನೆ ಗುರಿಯೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ತಮ್ಮ ಪ್ರವಾಸದ ಮೊದಲ ಚರಣದಲ್ಲಿ ದೋಹಾ ತಲುಪಿದ್ದಾರೆ ಕತಾರ್ಗೆ ಎರಡು ದಿನಗಳ ಭೇಟಿ ನೀಡಿರುವ ಅವರು ಕತಾರ್ನ ಶೇಕ್ ತಮಿಮ್ ಬಿನ್ ಹಮದ್ ಅಲ್ ಥಾನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಪ ಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಶೇಕ್ ಮೊಹಮಮದ್ ಬಿನ್ ಅಬ್ದುಲ್ರಹಮಾನ್ ಅಲ್ ಥಾನಿ ಅವರೊಂದಿಗೂ ಸುಷ್ಮಾ ಸ್ವರಾಜ್ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಕತಾರ್ನಲ್ಲಿನ ಭಾರತೀಯ ಸಮುದಾಯದೊಂದಿಗೂ ಸ್ನರಾಜ್ ಸಂವಾದ ನಡೆಸಲಿದ್ದಾರೆ ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಅವರು ಕುವ್ವೆತ್ಗೆ ಭೇಟಿ ನೀಡಲಿದ್ದು ಕುವ್ವೆತ್ನ ಶೇಕ್ ಸಾಬಾಹ್ ಅಲ್ ಅಹ್ಮದ್ ಅಲ್ ಜಬೀರ್ ಅಲ್ ಸಬಾಹ್ ಮತ್ತು ಇತರ ಗಣ್ಯರನ್ನು ಭೇಟಿಯಾಗಲಿದ್ದಾರೆ ರಾಷ್ಟ್ರಪತಿ ರಾಮ್ನಾಥ್ ಕೋವಿಂದ್ ಇಂದಿನಿಂದ ಎರಡು ದಿನ ಹಿಮಾಚಲ ಪ್ರದೇಶಕ್ನೆ ಭೇಟಿ ನೀಡಲಿದ್ದಾರೆ

ರಾಜೇಂದ್ರ ಪ್ರಸಾದ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಮೊದಲ ಫೆಟಿಕೋತ್ಸವದಲ್ಲಿ ರಾಷ್ಟ ಪತಿ ಪಾಲ್ಗೊಳ್ಳಲಿದ್ದಾರೆ

ಗುಜರಾತ್ನಲ್ಲಿ ನರ್ಮದಾ ನದಿದಂಡೆಯ ಬಳಿ ಇರುವ ಏಕತೆಯ ಪ್ರತಿಮೆ ಬಳಿ ಹೂವಿನ ಕಣಿವೆ ಯೋಜನೆ ಅಭಿವ್ವದ್ದಿಪದಿಸಿ ಪ್ರವಾಸಿಗರನ್ನು ಸೆಳೆಯಲು ಅರಣ್ಯ ಇಲಾಖೆ ಮುಂದಾಗಿದೆ

ಪ್ರಧಾನಮಂತ್ರಿ ಮುದ್ರಾ ಯೋಜನೆ ದೇಶಾದ್ಯಂತ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದಿದೆ ಕಾರ್ಪೊರೇಟ್ಯೇತರ ಸಣ್ಣ ವ್ಯಾಪಾರ ಘಟಕಗಳ ಹಣಕಾಸು ಅಗತ್ಯಗಳನ್ನು ಪೂರೈಸಲು ರೂಪಿತವಾಗಿದೆ ಮುದ್ರಾ ಯೋಜನೆ

ಈ ಮೂಲಕ ದ್ವೀಪರಾಷ್ಟ ಶ್ರೀಲಂಕಾವನ್ನು ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿನಿಂದ ಹೊರತರುವ ಕಾರ್ಯಕ್ರಮಕ್ಕೆ ಜನರು ಮತಚಲಾಯಿಸಲು ಅವಕಾಶ ನೀಡಿದ್ದಾರೆ ನಿರಂತರವಾಗಿ ಮುಂದೂಡಲ್ಪಡುತ್ತಿದ್ದ ಪ್ರಾಂತೀಯ ಚುನಾವಣೆಯನ್ನು ತಕ್ಷಣ ನಡೆಸುವ ಉದೇಶ ಹೊಂದಿದ್ದು ಸಂಸದೀಯ ಚುನಾವಣೆಯನ್ನೂ ಶೀಘ್ರವೇ ನಡೆಸಲಾಗುವುದು ಎಂದು ನಿನ್ನೆ ಪ್ರಧಾನಿ ರಾಜಪಕ್ಪೆ ಹೇಳಿಕೆ ನೀಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸಮುದಾಯದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಕರೆ ನೀಡಿದ್ದಾರೆ ರಾಜಪಕ್ಪ ಇಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಬಹುನಿರೀಕ್ಷಿತ ವಿದೇಶಿ ಉದ್ಯೋಗಿಗಳ ನಿರ್ಗಮನ ವೀಸಾ ವಿವಾದಿತ ಒಪ್ಪಂದದ ಸುಧಾರಣಾ ನಿಯಮ ನಿನ್ನೆಯಿಂದ ಜಾರಿಯಾಗಿದೆ ಈ ಬಗ್ಗೆ ದೋಹಾದಲ್ಲಿನ ಕತಾರ್ ಒಳಾಡಳಿತ ಸಚಿವಾಲಯ ಟ್ನೀಟ್ ಮಾಡಿದೆ

ಕತಾರ್ನಿಂದ ಹೊರ ಬರಲು ಅವಕಾಶ ನಿರಾಕರಿಸಿದಲ್ಲಿ ವಲಸಿಗರ ನಿರ್ಗಮನ ಕುಂದುಕೊರತೆ ಸಮಿತಿಗೆ ದೂರು ನೀಡಬಹುದಾಗಿದೆ ಈ ಸಮಿತಿ ಮೂರು ದಿನಗಳೊಳಗೆ ನಿರ್ಧಾರ ಪ್ರಕಟಿಸಲಿದೆ

ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕುಸಿಯುತ್ತಿರುವ ವಾಯು ಗುಣಮಟ್ಡದೊಂದಿಗೆ ನಿನ್ನೆ ದಟ್ನ ಮಂಜು ಆವರಿಸಿತ್ತು

ದೆಹಲಿಯ ವಿವಿಧ ಭಾಗಗಳಲ್ಲಿನ ವಾಯು ಮಾಲಿನ್ನ ನಿಯಂತ್ರಣ ಕೇಂದ್ರಗಳಲ್ಲಿ ದಾಖಲಾಗಿರುವ ಮಾಲಿನ್ಯದ ಪ್ರಮಾಣವನ್ನು ಪರಿಶೀಲಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಮಂಡಳಿ ತಿಳಿಸಿದೆ

ಬಂಗಾಳ ಕೊಲ್ಲಿಯ ವಾಯವ್ಯ ಭಾಗದೆಡೆಯಿಂದ ಕಡಿಮೆ ಒತ್ತದದ ಪ್ರದೇಶ ನಿರ್ಮಾಣವಾಗುವ ಸಾಧ್ಯತೆ ಇದೆ ಇದರ ಪರಿಣಾಮ ಒಡಿಶಾದ ಕರಾವಳಿ ಜಿಲ್ಲೆಗಳಲ್ಲಿ ನಾಳೆವರೆಗೆ ಭಾರಿ ಮಳೆಯಾಗಲಿದೆ ಒಳನಾಡಿನ ಅಲ್ಲಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗಬಹುದು ಮೀನುಗಾರರು ಸಮುದ್ರಕ್ನಿ ಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಈಗಾಗಲೇ ಸಮುದ್ರದಲ್ಲಿರುವವರು ರಾತ್ರಿ ವೇಳೆಗೆ ದಡಕ್ಕೆ ಹಿಂದಿರುಗುವಂತೆ ಸೂಚಿಸಲಾಗಿದೆ ಈ ಮಳೆ ಭತ್ತದ ಬೆಳೆಗೆ ಹಾನಿಯುಂಟು ಮಾದುವ ಸಾಧ್ಯತೆ ಇಲ್ಲ ಎಂದು ವಿಶೇಷ ಪರಿಹಾರ ಉಪಾಯುಕ್ತ ಪ್ರಭಾತ್ ಮೋಹಪಾತ್ರ ಹೇಳಿದ್ದಾರೆ ಕೃಷಿಕರು ಹೆಚ್ಚಿನ ಮಾಹಿತಿಗೆ ಕಿಸಾನ್ ಸಹಾಯವಾಣಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು

ಭಾರೀ ಮಳೆಯ ಕಾರಣ ಫೈನಲ್ ಪಂದ್ಯವನ್ನು ಕೈ ಬಿಟ್ಟಿದ್ದು ಪಂದ್ಯಾವಳಿಯ ನಿರ್ದೇಶಕರು ಎರಡೂ ತಂಡಗಳನ್ನು ವಿಜಯಿಗಳೆಂದು ಘೋಷಿಸಿದರು ಮಳೆಯಿಂದಾಗಿ ಮೈದಾನ ಸಂಪೂರ್ಣ ನೀರಿನಿಂದ ಆವ್ವತವಾದ ಕಾರಣ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ತರಬೇತುದಾರರೊಂದಿಗೆ ಚರ್ಚಿಸಿ ಎರಡೂ ತಂಡಗಳು ಚಾಂಪಿಯನ್ ಪಟ್ಟ ಹಂಚಿಕೊಳ್ಳುವ ಕುರಿತು ನಿರ್ಧರಿಸಲಾಯಿತು

ಇದಕ್ನೂ ಮೊದಲು ಭಾರತ ಹಾಗೂ ಪಾಕಿಸ್ತಾನ ಈ ಪಂದ್ಯಾವಳಿಯಲ್ಲಿ ತಲಾ ಎರಡು ಬಾರಿ ಚಾಂಪಿಯನ್ ಪಟ್ಪ ಅಲಂಕರಿಸಿದ್ದವು ಭಾರತ ಹಾಗೂ ವೆಸ್ಟ್ಇಂಡೀಸ್ ನಡುವಿನ ಐದು ಏಕದಿನ ಸರಣೆಯ ನಾಲ್ಕನೇ ಪಂದ್ಯ ಇಂದು ಮುಂಬೈನ ಸಿಸಿಎ ಕ್ರೀಡಾಂಗಣದಲ್ಲಿ ನಡೆಯಲಿದೆ